ದೇಶಾದ್ಯಂತ ಬಾಪೂಜಿ ಅವರಿಗೆ ನಮನ ಸಲ್ಲಿಸಿ ಸ್ಮರಿಸಲಾಗುತ್ತಿದೆ ದೆಹಲಿಯ ರಾಜ್ಫಾಟ್ನಲ್ಲಿರುವ ಬಾಪೂಜಿ ಅವರ ಸಮಾಧಿಗೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಉಪರಾಷ್ಟ್ರಪತಿ ಎಂ ವೆಂಕಯ್ಯ ನಾಯ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಪುಷ್ಪನಮನ ಸಲ್ಲಿಸಿದರು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನಗರಾಭಿವೃದ್ದಿ ಸಚಿವ ಹರ್ದೀಪ್ ಸಿಂಗ್ ಪುರಿ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥ ಜನರಲ್ ಬಿಪಿನ್ ರಾವತ್ ಸೇನಾ ಮುಖ್ಯಸ್ಡ ಜನರಲ್ ಮನೋಜ್ ನರವಣೆ ನೌಕಾ ದಳದ ಮುಖ್ಯಸ್ಡ ಅಡ್ಮಿರಲ್ ಕರಮ್ಬೀರ್ ಸಿಂಗ್ ವಾಯುಪಡೆ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಆರ್

ಭದೌರಿಯಾ ಸೇರಿದಂತೆ ಅನೇಕ ಗಣ್ಯರು ಪುಷ್ಪನಮನ ಸಲ್ಲಿಸಿದರು

ಬಳಿಕ ಸರ್ವಧರ್ಮ ಪ್ರಾರ್ಥನಾ ಸಭೆ ಆಯೋಜಿಸಲಾಗಿತ್ತು

ಮುಂಗಾರು ಹಂಗಾಮಿನಲ್ಲಿ ಭೂಕುಸಿತ ಪ್ರವಾಹ ಮತ್ತಿತರ ನೈಸರ್ಗಿಕ ವಿಪತ್ತುಗಳನ್ನು ಎದುರಿಸಿದ ಅಸ್ಪಾಂ ಅರುಣಾಚಲ ಪ್ರದೇಶ ಒಡಿಶಾ ತೆಲಂಗಾಣ ಮತ್ತು ಉತ್ತರ ಪ್ರದೇಶ ರಾಜ್ಯಗಳಿಗೆ ಈ ನೆರವು ಬಿಡುಗಡೆ ಮಾಡಲಾಗುವುದು ನೈಋತ್ಯ ಮುಂಗಾರು ವೇಳೆ ಉಂಟಾದ ಭೂ ಕುಸಿತ ಹಾಗೂ ಪ್ರವಾಹದಿಂದಾಗಿ ಅಸ್ಸಾಂ ನಲ್ಲಿ ಭಾರಿ ಅನಾಹುತ ಸೃಷ್ಟಿಯಾಗಿತ್ತು

ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳಲ್ಲಿ ನ್ಯೂಸ್ ಆನ್ ಏರ್ ವೆಬ್ಸೈಟ್ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಆ್ಯಪ್ಗಳಲ್ಲಿ ಕಾರ್ಯಕ್ರಮ ಏಕೆಕಾಲದಲ್ಲಿ ಪ್ರಸಾರವಾಗಲಿದೆ ಆಕಾಶವಾಣಿ ಡಿಡಿ ನ್ಯೂಸ್ ಪ್ರಧಾನಮಂತ್ರಿಯವರ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ಚಾನೆಲ್ಗಳಲ್ಲಿಯೂ ನೇರ ಪ್ರಸಾರ ಇರಲಿದೆ

ಪತ್ರಿಕೆಯ ಮೂಲಕ ಭಾರತದ ಪುರಾತನ ಆಧ್ಯಾತ್ಮಿಕ ವಿಚಾರಗಳನ್ನು ಜನ ಸಾಮಾನ್ಯರಿಗೆ ತಿಳಿಸಲಾಗುತ್ತಿದೆ ಮದ್ರಾಸ್ ಪ್ರಾಂತ್ಯದಲ್ಲಿ ಆರಂಭಗೊಂಡ ಪತ್ರಿಕೆ ಬಳಿಕ ಅಲ್ಟೋರದಿಂದ ಪ್ರಕಟವಾಗುತ್ತಿತ್ತು

ನೇತಾಜಿ ಸುಭಾಷ್ ಚಂದ್ರ ಬೋಸ್ ಬಿ ಜಿ ತಿಲಕ್ ಸಿಸ್ಟರ್ ನಿವೇದಿತ ಅರಬಿಂದೋ ಮಾಜಿ ರಾಷ್ಟಪತಿಗಳಾದ ಎಸ್ ರಾಧಕೃಷ್ಣನ್ ಸಹ ಪತ್ರಿಕೆಯಲ್ಲಿ ಲೇಖನಗಳನ್ನು ಬರೆದಿದ್ದರು

ಸ್ಪೋಟದಿಂದಾಗಿ ಸನಿಹದಲ್ಲೇ ಇದ್ದ ಮೂರು ಕಾರುಗಳಿಗೆ ಹಾನಿಯಾಗಿದೆ

ಫಟನೆ ನಡೆದ ತಕ್ಷಣವೇ ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ ಎಲ್ಲ ವಿಮಾನ ನಿಲ್ದಾಣಗಳು ಪ್ರಮುಖ ಸ್ವಾವರಗಳು ಮತ್ತು ಸರ್ಕಾರಿ ಕಟ್ವದಗಳಿಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವಂತೆ ಸೂಚಿಸಿದೆ ರಾಜ್ಪಥ್ನಲ್ಲಿ ಬೀಟಿಂಗ್ ರಿಟ್ರೀಟ್ ಕಾರ್ಯಕ್ರಮ ನಡೆಯುತ್ತಿದ್ದ ಸಂದರ್ಭದಲ್ಲಿ ಕೆಲವೇ ಕಿಲೋಮೀಟರ್ ದೂರದಲ್ಲಿ ಈ ಘಟನೆ ನಡೆದಿದೆ ರಸ್ತೆ ವಿಭಜಕದ ಬಳಿ ಹೂಕುಂಡದಲ್ಲಿ ಸುಧಾರಿತ ಸ್ಪೋಣಕವನ್ನಿಟ್ಟು ಈ ಕೃತ್ಯ ನಡೆಸಲಾಗಿದೆ ಸ್ಪೋಣಕವನ್ನು ಚಲಿಸುತ್ತಿದ್ದ ವಾಹನದಿಂದ ಎಸೆದಿರಬಹುದು ಎಂದು ಪೊಲೀಸ್ ಮೂಲಗಳು ಶಂಕಿಸಿವೆ ವಿದೇಶಾಂಗ ಸಚಿವ ಎಸ್ ಜೈ ಶಂಕರ್ ನಿನ್ನೆ ಸಂಜಿ ಇಸ್ರೇಲ್ನ ವಿದೇಶಾಂಗ ಸಚಿವ ಗಬಿ ಅಶ್ಕೆನಾಜಿ ಅವರೊಂದಿಗೆ ದೂರವಾಣಿ ಮೂಲಕ ಮಾತನಾದಿ ದೆಹಲಿಯ ಇಸ್ರೇಲ್ ರಾಯಭಾರ ಕಚೇರಿ ಸಮೀಪದಲ್ಲಿ ನಡೆದ ಸ್ಪೋಟದ ಬಗ್ಗೆ ಮಾಹಿತಿ ನೀಡಿದರು ಈ ಘಟನೆಯನ್ನು ತಾವು ಗಂಭೀರವಾಗಿ ಪರಿಗಣಿಸುವುದಾಗಿ ಹಾಗೂ ರಾಯಭಾರಿ ಮತ್ತು ಇಸ್ರೇಲ್ ರಾಜತಾಂತ್ರಿಕ ಸಿಬ್ಬಂದಿಗೆ ಸಂಪೂರ್ಣ ರಕ್ಷಣೆ ನೀಡುವುದಾಗಿ ಇಸ್ರೇಲ್ ವಿದೇಶಾಂಗ ಸಚಿವರಿಗೆ ಅವರು ಭರವಸೆ ನೀಡಿದ್ದು ಘಟನೆಗೆ ಕಾರಣರಾದವರನ್ನು ಪತ್ತೆ ಹಚ್ಚಿ ಶಿಕ್ಷಿಸಲಾಗುವುದು ಎಂದು ಹೇಳಿದರು

ಕರ್ನಾಟಕ ಅಂಧ್ರಪ್ರದೇಶ ಗುಜರಾತ್ ಜಮ್ಮು ಮತ್ತು ಕಾಶ್ಮೀರ ಮಧ್ಯಪ್ರದೇಶ ಮಹಾರಾಷ್ಟ ಓದಿಶಾ ತಮಿಳುನಾದು ತೆಲಂಗಾಣ ಉತ್ತರಖಂದ ಹಾಗೂ ಉತ್ತರಪ್ರದೇಶ ರಾಜ್ಯಗಳ ರೈತ ಸಂಘಟನೆಗಳು ಸಭೆಯಲ್ಲಿ ಪಾಲ್ಗೊಂದು ಕೃಷಿ ಕಾನೂನುಗಳ ಕುರಿತಂತೆ ವಿವರವಾದ ಸಲಹೆ ಹಾಗೂ ಸೂಚನೆಗಳನ್ನು ನೀಡಿದವು ಈ ಸಮಿತಿಯಲ್ಲಿ ಕೃಷಿ ಆರ್ಥಿಕ ತಜ್ಞರಾದ ಅಶೋಕ್ ಗುಲಾಟಿ ಮತ್ತು ಡಾ ಪ್ರಮೋದ್ ಜೋಶಿ ಹಾಗೂ ಶೇತ್ಕಾರಿ ಸಂಘಟನೆಯ ಅಧ್ಯಕ್ಷ ಅನಿಲ್ ಘನವಾಟ್ ಕೂದ ಇದ್ದಾರೆ

ರೈಲ್ವೇ ಇಲಾಖೆಯ ಸೈಬರ್ ಸೆಲ್ ನೀಡಿದ ಮಾಹಿತಿ ಆಧಾರದ ಮೇಲೆ ಚಿಕ್ಕಪೇಟೆ ಮಾಗಡಿ ರಸ್ತೆ ರಾಮನಗರ ಮತ್ತು ಕೆಂಗೇರಿಗಳಲ್ಲಿ ದಾಳಿ ನಡೆಸಲಾಯಿತು

ಆರ್

ಸಿ ಸಿಬ್ಬಂದಿಯ ಗುರುತಿನ ಚೀಟಿಗಳನ್ನು ಆರೋಪಿಗಳು ದುರ್ಬಳಕೆ ಮಾದಿ ಸಾರ್ವಜನಿಕರನ್ನು ವಂಚಿಸುವುದು ಬೆಳಕಿಗೆ ಬಂದಿದೆ